ಮುಖ್ಯಾಂಶ ಕೇಂದ್ರ ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳು ಬಡವರ ಹಾಗೂ ಕೆಳ ವರ್ಗದವರ ಪರವಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇದೇ ವೇಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ನೇತೃತ್ವದಲ್ಲಿ ಮಹಾರಾಷ್ಟ ಅಭಿವೃದ್ಧಿಯಾಗಿರುವ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು ಈ ಮಧ್ಯೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ಮತ್ತು ಮಾಧ್ಯಮಗಳು ಜನರನ್ನು ಪ್ರಮುಖ ವಿಷಯಗಳಿಂದ ಬೇರೆಡೆ ಸೆಳೆಯುವ ಯತ್ನ ಮಾಡುತ್ತಿವೆ ಎಂದು ದೂರಿದರು

ಹಲವಾರು ಜನರು ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಭಾರತವು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಹಾಯ ಹಸ್ತ ಚಾಚಿದೆ ಚಂಡಮಾರುತದಿಂದಾಗಿ ಪ್ರಾಣಹಾನಿ ಸಂಭವಿಸಿದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ದಿಗ್ಗುಮೆ ವ್ಯಕ್ತಪಡಿಸಿದ್ದು ಅಲ್ಲಿ ನಿಗದಿತ ಭೇಟಿಯಲ್ಲಿದ್ದ ಭಾರತೀಯ ನೌಕಾಪಡೆಯ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಲು ಮುಂದಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಪ್ರಧಾನಿ ಈ ಮಹಾ ನೈಸರ್ಗಿಕ ವಿಕೋಪ ಎದುರಿಸುವ ಸಂಕಲ್ಪ ಜಪಾನಿನ ಜನರಿಗೆ ಇದೆ ಎಂದು ಧೈರ್ಯ ತುಂಬಿದ್ದಾರೆ ಜಪಾನ್ ಸಂಕಷ್ಷದ ಸಮಯದಲ್ಲಿ ಅಲ್ಲಿನ ಜನತೆಗೆ ಸಾಧ್ಯವಿರುವ ಎಲ್ಲಾ ನೆರವು ನೀಡಲು ಭಾರತ ಸಿದ್ದವಿದೆ ಎಂದು ಅವರು ತಿಳಿಸಿದ್ದಾರೆ ಟೈಫೋನ್ ಚಂಡಮಾರುತದಿಂದ ಟೋಕಿಯೊದ ದಕ್ಷಿಣ ಭಾಗದಲ್ಲಿ ತನಿವಾರ ಭೂಕುಸಿತ ಉಂಟಾಗಿದ್ದು ನಂತರ ಉತ್ತರದ ಕಡೆಗೆ ತೆರಳಿ ತೀವ್ರ ಪ್ರವಾಪಕ್ಕೆ ಕಾರಣವಾಗಿದೆ

ಜಮ್ಮ ಮತ್ತು ಕಾಶ್ಮೀರದ ಉಳಿದೆಡೆ ಇಂದು ಮಧ್ಯಾಷ್ನದಿಂದ ಪೋಸ್ಟ್ ಪೇಯ್ಡ್ ಮೊಬೈಲ್ ದೂರವಾಣಿ ಸೇವೆ ಸಹಜವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕಳೆದ ಶನಿವಾರ ಜಮ್ಮ ಮತ್ತು ಕಾಶ್ಮೀರ ಆಡಳಿತದ ವಕ್ತಾರ ರೋಹಿತ್ ಕನ್ಸಲ್ ಈ ಕುರಿತಂತೆ ಸ್ಪಷ್ಟಪಡಿಸಿದ್ದಾರೆ ಕಣಿವೆ ರಾಜ್ಯವನ್ನು ಪ್ರವಾಸಿಗರಿಗೆ ಮುಕ್ತಗೊಳಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಇದಕ್ಕೂ ಮೊದಲು ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸಲಾಗಿದ್ದು ಸ್ಥಿರ ದೂರವಾಣಿ ಸೇವೆಯನ್ನು ನೀಡಲಾಗಿತ್ತು ಜಮ್ನು ಮತ್ತು ಕಾಶ್ನೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಓರ್ವ ಯೋಧಾ ಹುತಾತ್ತರಾಗಿದ್ದಾರೆ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದಲ್ಲಿ ಭಾರತೀಯ ತಿಬಿರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಎಂದು ಸೇನಾ ಮೂಲಗಳು ಆರೋಪಿಸಿವೆ ಗುಂಡಿನ ದಾಳಿಯ ವೇಳೆ ಗಂಭೀರ ಗಾಯಗೊಂಡಿದ್ದ ಓರ್ವ ಯೋಧ ಚಿಕಿತ್ವೆ ಫಲಕಾರಿಯಾಗದೆ ಮೃತಪಟ್ಟದ್ದಾರೆ ಶನಿವಾರ ರಾತ್ರಿಯಿಂದಲೂ ಗುಂಡಿನ ಚಕಮಕಿ ತೀವ್ರವಾಗಿ ನಡೆಯುತ್ತಿದ್ದು ಭಾರತದಿಂದಲೂ ಸೂಕ್ತ ಪ್ರತ್ಯುತ್ತರ ನೀಡಲಾಗುತ್ತಿದೆ ಎಂದು ಮೂಲಗಳು ಹೇಳಿವೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನವದೆಹಲಿಯಲ್ಲಿಂದು ಒಂದು ರಾಷ್ಟ ಒಂದು ಫಾಸ್ಟ್ ಟ್ಯಾಗ್ ಕುರಿತ ಸಮಾವೇಶವನ್ನು ಉದ್ವಾಟಿಸಲಿದ್ದಾರೆ ದೇಶಾದ್ಲಂತ ಏಕೀಕೃತ ಎಲೆಕ್ಸಾನಿಕ್ ಟೋಲಿಂಗ್ ಪರಿಹಾರ ತರುವ ನಿಟ್ಟನಲ್ಲಿ ರಾಜ್ಲದ ಇಲಾಖೆಗಳು ಮತ್ತು ಇತರ ಏಜೇನ್ವಿಗಳೊಂದಿಗೆ ಈ ಸಮಾವೇಶದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ ಇದಲ್ಲದೆ ಫಾಸ್ಟ್ ಟ್ಲಾಗ್ ಅನ್ನು ಜಿಎಸ್ ಟಿ ವೇ ಬಿಲ್ ವ್ಲವಸ್ವೆಯೊಂದಿಗೆ ಸಂಯೋಜಿಸಲು ಇಂಡಿಯನ್ ಹೈವೇ ಮ್ಞಾನೇಜ್ಗೆಂಟ್ ಕಂಪನಿ ಲಿಮಿಟೆಡ್ ಐಎಚ್ ಎಂಸಿಎಲ್ ಮತ್ತು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಡುವೆ ಮತ್ತೊಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ ಈ ಏಕೀಕರಣಕ್ನಾಗಿ ಜೆಎಸ್ ಟಿ ಕೌನ್ಸಿಲ್ ಈಗಾಗಲೇ ತಾತ್ವಿಕ ಅನುಮೋದನೆ ನೀಡಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ರಾಜ್ಯ ಸಚಿವ ಜನರಲ್ ವಿ

ಸಿಂಗ್ ಹಾಗೂ ರಾಜ್ಯ ಸರ್ಕಾರದ ಇತರ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಮಾವೇಶದಲ್ಲಿ ಉಪಸ್ಥಿತರಿರಲಿದ್ದಾರೆ ಒಂದು ವಾರ ದಸರಾ ರಜೆಯ ನಂತರ ಅಯೋಧ್ಯ ಭೂ ವಿವಾದ ಪ್ರಕರಣದ ವಿಚಾರಣೆಯನ್ನು ಇಂದು ಸುಪ್ರೀಂಕೋರ್ಟ್ ಪುನರಾರಂಭಿಸಲಿದೆ

ಅದೇ ದಿನ ಅಯೋಧ್ಯ ಭೂ ವಿವಾದದ ಪ್ರಕರಣದ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ ಬ್ರೆಜೆಲ್ನ ಕ್ಯೂರಿಟಿಬಾದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಸಭೆಯಲ್ಲಿ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಟೇಲ್ ಪರಸ್ವರ ಹಿತಾಸಕ್ತಿಯ ಜಾಗತಿಕ ಸಮಕಾಲೀನ ಸಮಸ್ವೆಗಳ ಬಗ್ಗೆ ಸಹಕಾರ ಸಮನ್ವಯತೆ ಸಾಧಿಸಲು ಬ್ರಿಕ್ಲ್ ಸಮಾವೇಶ ಭಾರತಕ್ಕೆ ಅತ್ತುತ್ತಮ ವೇದಿಕೆಯಾಗಿದೆ ಎಂದು ಪ್ರತಿಪಾದಿಸಿದರು ಸದಸ್ಯ ರಾಷ್ಟಗಳ ನಡುವಿನ ಸೌಹಾರ್ದ ಸಂಬಂಧವನ್ನು ಇನ್ನಷ್ಟು ಬಲವರ್ಧನೆಗೊಳಿಸಲು ಭಾರತ ಬದ್ಧತೆ ತೋರುತ್ತದೆ ಎಂದು ಸಚಿವರು ಪುನರುಚ್ಚರಿಸಿದರು ಸಾಂಸ್ಟ್ರತಿಕ ಸಹಕಾರದಲ್ಲೂ ಬ್ರಿಕ್ಸ್ ರಾಷ್ಟಗಳು ಹೊಸ ಎತ್ತರವನ್ನು ಸಾಕ್ಷೀಕರಿಸಿವೆ ಎಂದ ಸಚಿವರು ರಾಷ್ಟಗಳ ನಡುವಿನ ಸಹಕಾರವನ್ನು ಬಲವರ್ಧನೆಗೊಳಿಸಲು ಸಾಹಿತ್ಯ ಕ್ಷೇತ್ರವನ್ನೂ ಸೇರಿಸಬೇಕಿದೆ ಎಂದು ಪ್ರಸ್ತಾಪಿಸಿದರು

ಇದರೊಂದಿಗೆ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಸಿಯೆರಾ ಲಿಯೋನ್ ಅಧ್ಯಕ್ಷ ಜೂಲಿಯಸ್ ಮಾಡಾ ಬಯೋ ನಿನ್ನೆ ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಬದ್ಧರಾಗಿದ್ದೇವೆ ಎಂಬುದನ್ನು ಪ್ರದರ್ಶಿಸಿದರು ಪಶ್ಚಿಮ ಆಫ್ರಿಕಾ ದೇಶಗಳ ಐದು ದಿನಗಳ ಪ್ರವಾಸದಲ್ಲಿರುವ ವೆಂಕಯ್ಯ ನಾಯ್ಡು ಎರಡನೇ ಚರಣದಲ್ಲಿ ನಿನ್ನೆ ಸಿಯೆರಾ ಲಿಯೋನ್ ನ ರಾಜಧಾನಿ ಫ್ರೀಟೌನ್ ಗೆ ಭೇಟಿ ನೀಡಿದರು ಫ್ರೀಟೌನ್ ನಲ್ಲಿ ಉಪರಾಷ್ಟಪತಿ ಅವರಿಗೆ ಅಲ್ಲಿನ ನಿಯೋಗದ ಡಾ ಮೊಹಮ್ಮದ್ ಜುಲ್ದೇ ಜಲ್ಲಾ ಸ್ವಾಗತ ಕೋರಿದರು ಹಾಗೆಯೇ ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ನಾಯ್ಡು ಅವರು ಭೇಟಿಯು ಭಾರತದಿಂದ ಎರಡು ಆಫ್ರಿಕಾ ರಾಷ್ಟಗಳಿಗೆ ಮೊದಲ ಉನ್ನತ ಭೇಟಿಯನ್ನು ಸೂಚಿಸುತ್ತದೆ ಇಂದಿನ ನೈಜತೆಗಳನ್ನು ಪ್ರತಿಬಿಂಬಿಸಲು ಮತ್ತು ಪ್ರಸ್ತುತ ಜಾಗತಿಕ ಸವಾಲುಗಳನ್ನು ಎದುರಿಸಲು ವಿಶ್ವ ಸಂಸ್ಥೆಯನ್ನು ಸುಧಾರಿಸುವ ಅಗತ್ಲವಿದೆ ಎಂಬುದನ್ನು ಉಭಯ ನಾಯಕರು ಭೇಟಿ ವೇಳೆ ಒಪ್ಪಿಕೊಂಡಿದ್ದಾರೆ ಭಾರತಕ್ಷೆ ಐದು ದಿನಗಳ ಪ್ರವಾಸ ಕೈಗೊಂಡಿರುವ ನೆದರ್ಲೆಂಡ್ಸ್ನ ರಾಜ ವಿಲಿಯಮ್ ಅಲೆಕ್ಲಾಂಡರ್ ಮತ್ತು ರಾಣಿ ಮ್ಯಾಕ್ಸಿಮಾ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರ ಆಹ್ವಾನದ ಮೇರೆಗೆ ರಾಜ ವಿಲಿಯಮ್ ಅಲೆಕ್ಲಾಂಡರ್ ಮತ್ತು ರಾಣಿ ಮ್ಯಾಕ್ಷಿಮಾ ಅವರು ಭಾರತಕ್ಕೆ ಬಂದಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಪ್ರವಾಸದ ಅವಧಿಯಲ್ಲಿ ರಾಜ ಮತ್ತು ರಾಣಿ ನವದೆಹಲಿ ಮುಂಬೈ ಮತ್ತು ಕೇರಳಕ್ಕೆ ಭೇಟ ನೀಡಲಿದ್ದಾರೆ ಈ ಭೇಟಿಯು ಉಭಯ ರಾಷ್ಸಗಳ ಆರ್ಥಿಕ ಮತ್ತು ರಾಜಕೀಯ ಸಹಕಾರ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಎಂದು ನಿರೀಕ್ಸಿಸಲಾಗಿದೆ ಇಂದು ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಲಿರುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುನೈಟೆಡ್ ಸ್ಸೇಟ್ಸ್ ನಿಕಟ ಮಿತ್ರರಾಷ್ಟಗಳಾದ ಸೌದಿ ಅರೇಬಿಯಾ ಮತ್ತು ಯುಎಇ ಎರಡರೊಂದಿಗಿನ ಮಾಸ್ನೋದ ಸಂಬಂಧವನ್ನು ಶ್ಲಾಘಿಸಿದರು ನಿನ್ನೆ ಪ್ರಸಾರವಾದ ಸೌದಿ ಟೆಲಿವಿಷನ್ ಅಲ್ ಅರೇಬಿಯಾಕ್ಷೆ ನೀಡಿದ ಸಂದರ್ಶನದಲ್ಲಿ ರಷ್ಯಾದ ಅಧ್ಯಕ್ಷರು ಕಳೆದ ತಿಂಗಳು ಸೌದಿಯ ಅರಾಮ್ನೊ ಸೌಲಭ್ಯಗಳ ಮೇಲಿನ ದಾಳಿಯನ್ನು ಖಂಡಿಸಿರುವುದಲ್ಲದೆ ಯುಎಇ ರಷ್ಯಾದೊಂದಿಗೆ ಭರವಸೆಯ ಮತ್ತು ನಿಕಟ ಪಾಲುದಾರರಲ್ಲಿ ಒಬ್ಬರು ಎಂದು ಹೇಳಿದರು

ಡಚ್ ಓಪನ್ ಪುರುಷರ ಸಿಂಗಲ್ಸ್ ಬ್ಯಾಡ್ಡಿಂಟನ್ ಪ್ರಶಸ್ತಿಗೆ ಭಾಜನರಾದ ಲಕ್ಷ್ಮಸೇನ್ ಅವರನ್ನು ಕೇಂದ್ರ ಕ್ರೀಡಾ ಸಚಿವ ಕಿರೇನ್ ರಿಜಿಜು ಪ್ರಶಂಸಿಸಿದ್ದಾರೆ

ಜರ್ಮನಿಯ ಸ್ಟುಟ್ ಗಾರ್ಟ್ ನಲ್ಲಿ ನಡೆಯುತ್ತಿರುವ ವಿಶ್ವ ಜಿಮ್ನಾಸ್ವಿಕ್ಲೆ ಚಾಂಪಿಯನ್ ಷಿಪ್ ನ ಬ್ಯಾಲೆನ್ಲ್ ಬೀಮ್ ಸ್ಪರ್ಧೆಯಲ್ಲಿ ನಿನ್ನೆ ಚಿನ್ನದ ಪದಕ ಗೆದ್ದ ಸಿಮೋನ್ ಬೈಲ್ಸ್ ವಿಶ್ವ ಚಾಂಪಿಯನ್ಷಿಪ್ನಲ್ಲಿ ಅತ್ಲಧಿಕ ಪದಕ ಗೆದ್ದ ಸಾರ್ವಕಾಲಿಕ ದಾಖಲೆ ಮುರಿದಿದ್ದಾರೆ

ಚೀನಾದ ಲಿಯು ಟಿಂಗ್ ಟಿಂಗ್ ಮತ್ತು ಲಿ ಶಿಜೆಯಾ ಕ್ರಮವಾಗಿ ಬೆಳ್ಟಿ ಮತ್ತು ಕಂಚಿನ ಪದಕ ಜಯಿಸಿದ್ದಾರೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡಗಳ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಷೀಯ ಕ್ರಿಕೆಟ್ ಪಂದ್ಯ ಇಂದು ವಡೋದರದಲ್ಲಿ ನಡೆಯಲಿದೆ ಈಗಾಗಲೇ ಭಾರತ ವನಿತೆಯರ ತಂಡ ಎರಡು ಪಂದ್ಯಗಳನ್ನು ಗೆದ್ದು ಸರಣಿಯನ್ನು ತನ್ನದಾಗಿಸಿಕೊಂಡಿದೆ

ಭಾರತದ ಪರ ಸಂಜಯ್ ಎರಡು ಗೋಲ್ ಭಾರಿಸಿದರೆ ದಿಲ್ ಪ್ರೀತ್ ಸಿಂಗ್ ತಿಲಾನಂದ್ ಲಾಕ್ರಾ ಮಂದೀಪ್ ಮೋರ್ ಸುಮನ್ ಬೇಕ್ ಪ್ರತಾಪ್ ಲಾಕ್ರಾ ಮತ್ತು ಸುದೀಪ್ ಚಿರ್ಮಾಕೊ ತಲಾ ಒಂದು ಗೋಲ್ ಗಳಿಸಿದರು

ನಾಳೆ ನಡೆಯಲಿರುವ ಅಂತಿಮ ಪಂದ್ಲದಲ್ಲಿ ಭಾರತ ವನಿತೆಯರ ತಂಡ ಬಾಂಗ್ಲಾ ತಂಡವನ್ನು ಎದುರಿಸಲಿದೆ